ಸಾಂಪ್ರದಾಯಿಕ ಔಷಧ ಮತ್ತು ತ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ನಾಲ್ಲು ತಿಳಿವಳಿಕೆ ಪ್ರತಗಳಿಗೆ ಭಾರತ ಚೀನಾ ಸಹಿ ಉಭಯ ರಾಷ್ಸಗಳ ಜನರ ಸಂಬಂಧ ಬಲವರ್ಧನೆಗೆ ಒಂದು ನೂರು ಚಟುವಟಿಕೆ ಆಯೋಜಿಸಲು ಒಪ್ಪಿಗೆ

ಸ್ವಳೀಯ ಮಸೀದಿಗಳಲ್ಲಿ ಬ್ಬಹತ್ ಸಂಚ್ಲೆಯಲ್ಲಿ ಸೇರಿದ ಜನರು ಸಾಮೂಹಿಕ ಪ್ರಾರ್ಥನೆ ನೆರವೇರಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು ಬಂಡಿಪೋರ ಬಾರಮುಲ್ಲಾ ಕುಪ್ವಾರ ಟ್ರೆಪಗಾಂ ಸೋಪೋರ್ ಕುಲ್ಲಾಮ್ ಮತ್ತು ಪುಲ್ಲಾಮದಲ್ಲಿ ಬೃಹತ್ ಪ್ರಾರ್ಥನೆಗಳು ಶಾಂತಿಯುತವಾಗಿ ನೆರವೇರಿವೆ ಆದರೆ ಶ್ರೀನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಒಂದೆಡೆ ಸೇರಲು ನಿರ್ಬಂಧ ವಿಧಿಸಲಾಗಿತ್ತು ಭಯೋತ್ವಾದಕರು ಶಾಂತಿ ಕದಡಬಹುದು ಎಂಬ ಹಿನ್ನೆಲೆಯಲ್ಲಿ ಮುಂಚಾಗ್ರತಾ ಕ್ರಮವಾಗಿ ನಿರ್ಬಂಧ ವಿಧಿಸಲಾಗಿತ್ತು ಜಮ್ಮ ಪ್ರದೇಶದ ಮಸೀದಿಗಳಲ್ಲಿ ಹೆಟ್ಟನ ಜನರು ಸೇರಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು ಕೆಲವೆಡೆ ಕಲ್ಲು ತೂರಾಟ ಪ್ರತಿಭಟನೆಯಂತಹ ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೆದಿದ್ದು ಪೊಲೀಸರು ಪರಿಸ್ವಿತಿ ನಿಯಂತ್ರಣಕ್ಕೆ ತಂದಿದ್ದಾರೆ ಕಳೆದ ವಾರ ಜಮ್ನು ಕಾಶ್ನೀರದಲ್ಲಿ ವಿಧಿಸಲಾಗಿದ್ದ ನಿರ್ಬಂಧವನ್ನು ಈಗ ಸಡಿಲಿಸಲಾಗಿದೆ ಆದರೆ ಸಂಪರ್ಕ ನಿರ್ಬಂಧ ಮುಂದುವರೆದಿದೆ ಜಮ್ಗು ಕಾಶ್ನೀರದ ಜನರು ಹೊರಗಿನ ರಾಜ್ಗಳ ಸಂಬಂಧಿಕರನ್ನು ಸಂಪರ್ಕಿಸಲು ಅನುವು ಕಲ್ಪಿಸಲಾಗಿದೆ ಜಿಲ್ಲಾಧಿಕಾರಿ ಕಚೇರಿ ಷೊಲೀಸ್ ಠಾಣೆ ಸೇರಿದಂತೆ ಅನುಕೂಲಕರ ಸ್ವಳಗಳಲ್ಲಿ ಸಹಾಯವಾಣಿಗಳನ್ನು ತೆರೆಯಲಾಗಿದೆ

ರಾಜ್ಯ ಸರ್ಕಾರ ಮಾಧ್ಯಮ ಕೇಂದ್ರಗಳನ್ನು ತೆರೆದಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಜಮ್ಮ ಕಾಶ್ಮೀರಕ್ಕೆ ಖುದ್ದು ಭೇಟಿ ಮಾಡಿ ಪರಿಸ್ಕಿತಿಯನ್ನು ಕಣ್ಣಾರೆ ಕಂಡು ನಂತರ ಮಾತನಾಡಲಿ ಎಂದು ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಸವಾಲು ಹಾಕಿದ್ದಾರೆ ಡಿಡಿ ನ್ಲೂಸ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು ಕಳೆದ ಒಂದು ವಾರದಿಂದ ಕಾಶ್ನೀರ ಕಣಿವೆಯ ಪರಿಸ್ವಿತಿ ಸಂಪೂರ್ಣ ಶಾಂತಿಯುತವಾಗಿದೆ ಇಂದು ಯಾವುದೇ ವ್ಯಕ್ತಿ ಫರ್ಷಣೆಯಿಂದ ಗಾಯಗೊಂಡಿಲ್ಲ ಎಂದರು

ಅಭಿವೃದ್ದಿ ಮತ್ತು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಬೇಕು ಎಂದು ರಾಜ್ಯಪಾಲರು ಕಿವಿಮಾತು ಹೇಳಿದರು ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಕಾಶ್ಸೀರ ಕಣಿವೆಯಲ್ಲಿಂದು ವೈಮಾನಿಕ ಸಮೀಕ್ಷೆ ನಡೆಸಿ ಭದ್ರತಾ ಪರಿಸ್ವಿತಿ ವೀಕ್ಷಿಸಿದರು ಜಮ್ನು ಕಾಶ್ನೀರದ ನಾನಾ ಕಡೆ ಪರಿಸ್ವಿತಿ ಶಾಂತಿಯುತವಾಗಿದ್ದು ಜನರು ಈದ್ ಸಂಭ್ರಮಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಾಶ್ಮೀರ ಕಣಿವೆಯ ಪ್ಯಾಂಪೋರ್ ಲಾಲ್ಚೌಕ್ ಪ್ರದೇಶ ಮತ್ತು ಪಜರತ್ ಬಾಲ್ನಲ್ಲಿ ದೋವಲ್ ವೈಮಾನಿಕ ಸಮೀಕ್ಷೆ ನಡೆಸಿದರು

ತಿಳಿಸಿದ್ದಾರೆ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಅವರನ್ನು ಬೀಚಿಂಗ್ನಲ್ಲಿಂದು ಭೇಟಿಯಾದ ನಂತರ ನಾಲ್ನನೆ ಭಾರತ ಚೀನಾ ಮಾಧ್ಯಮ ವೇದಿಕೆ ಉದ್ಲೇಶಿಸಿ ಅವರು ಮಾತನಾಡಿದರು

ಸಾಂಪ್ರಾದಾಯಿಕ ದಿಷಧ ಕ್ರೀಡೆ ಸೇರಿದಂತೆ ನಾಲ್ಕು ಕ್ಷೇತ್ರಗಳಲ್ಲಿ ತಿಳುವಳಿಕೆ ಪತ್ರಕ್ಕೆ ಉಭಯ ರಾಷ್ವಗಳು ಸಹಿ ಹಾಕಿವೆ

ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರು ಈ ವರ್ಷಾಂತ್ಯದಲ್ಲಿ ನಡೆಯಲಿರುವ ಎರಡನೆ ಅನೌಪಚಾರಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಹಿಂದಿನ ಮಾತುಕತೆ ಮಹತ್ನ ಪೂರ್ಣದ್ಗಾಗಿತ್ತು

ಇದಕ್ಕೂ ಮುನ್ನ ಜೈಶಂಕರ್ ಅವರು ಚೀನಾ ಉಪಾಧ್ಯಕ್ಷ ವಾಂಗ್ ಖಿಶನ್ ಅವರನ್ನು ಭೇಟಿಯಾಗಿದ್ದರು ಜಾಗತಿಕ ಪರಿಸ್ಸಿತಿ ಹಾಗೂ ಭಾರತ ಚೀನಾದ ಬೆಳವಣಿಗೆ ಕುರಿತು ಉಭಯ ನಾಯಕರು ಮಾತುಕತೆ ನಡೆಸಿದರು

ಇದಕ್ಕೂ ಮುನ್ನ ಟವಿ ಕಾರ್ಯಕ್ರಮ ಕುರಿತು ಕಿರು ವಿಡಿಯೋದಲ್ಲಿ ಮಾತನಾಡಿದ ನರೇಂದ್ರ ಮೋದಿ ಅವರು ಪರಿಸರ ಸಂರಕ್ಷಣೆಗೆ ಈ ಕಾರ್ಯಕ್ರಮ ಕೊಡುಗೆ ನೀಡಲಿದೆ ಎಂದರು ಪಸಿರು ತುಂಬಿದ ದಟ್ಲಾರಣ್ಯ ವೈವಿಧ್ಯಮಯ ವನ್ನಜೀವಿಗಳು ಸುಂದರ ಬೆಟ್ಸಗುಡ್ಡಗಳು ಮತ್ತು ನದಿಗಳಿಂದ ಆವೃತವಾದ ಸುಂದರ ಸ್ಥಳವೇ ಭಾರತ

ಕಾರ್ಯಕ್ರಮ ನೋಡುವುದರಿಂದ ದೇಶದ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಲು ಬಯಸುತ್ತಾರೆ ಎಂದು ಪ್ರಧಾನಿ ತಿಳಿಸಿದ್ದಾರೆ

ಜಿಮ್ ಕಾರ್ಬೆಟ್ ರಾಷ್ಟೀಯ ಉದ್ಯಾನದಲ್ಲಿ ಟಿ

ಕಾರ್ಯಕ್ರಮವನ್ನು ಚಿತ್ರೀಕರಿಸಲಾಗಿದ್ದು ಖ್ಯಾತ ಸಾಹಸಿಗ ಬೇರ್ ಗ್ರಿಲ್ಲ್ ಪ್ರಾಯೋಜಕರಾಗಿದ್ದಾರೆ ವನ್ನಜೀವಿಗಳ ಸಂರಕ್ಷಣೆ ಮತ್ತು ಪರಿಸರ ಬದಲಾವಣೆಗಳ ಕುರಿತು ಈ ಕಾರ್ಯಕ್ರಮ ಜನಜಾಗೃತಿ ಮೂಡಿಸಲಿದೆ

ಪ್ರವಾಹ ಪೀಡಿತ ಭಾಗಗಳಲ್ಲಿ ನೀರು ಕಡಿಮೆಯಾಗುತ್ತಿದೆ ಪುಣೆ ಬೆಂಗಳೂರು ರಾಷ್ಟೀಯ ಹೆದ್ದಾರಿ ನಾಲ್ಕನ್ನು ಬೃಹತ್ ವಾಹನಗಳಿಗೆ ಪುನಾರಂಭಿಸಲಾಗಿದೆ ಕೊಲ್ವಾಪುರ ಸಾಂಗ್ಲಿ ಫಾಟ ರಸ್ತೆಯನ್ನು ಪ್ರಯಾಣಿಕ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಕೇರಳದಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗುತ್ತಿದೆ ಆದರೆ ರಾಜ್ಯದಲ್ಲಿ ಪರಿಸ್ಟಿತಿ ಇನ್ನೂ ಗಂಭೀರವಾಗಿದೆ

ಕರ್ನಾಟಕದ ಕೊಪ್ಪಳ ಜೆಲ್ಲೆಯಲ್ಲಿ ಪ್ರವಾಪ ಸಂತ್ರಸ್ತರ ರಕ್ಷಣೆ ಕಾರ್ಯಾಚರಣೆ ನಡೆಸುತ್ತಿದ್ದ ಐವರು ರಕ್ಷಣಾ ಸಿಬ್ಬಂದಿ ನಾಪತ್ತೆಯಾಗಿದ್ದಾರೆ ಕಾರ್ಯಾಚರಣೆ ವೇಳೆ ದೋಣಿ ಮುಳುಗಿದ್ದೆ ಈ ದುರಂತಕ್ಕೆ ಕಾರಣ ಅವರ ಹುಡುಕಾಟ ಮುಂದುವರೆದಿದೆ ಬೆಳಗಾವಿ ಮತ್ತು ವಿಜಯಪುರದ ಹಲವೆಡೆ ಕೃಷ್ಣಾ ನದಿ ನೀರು ಕಡಿಮೆಯಾಗುತ್ತಿದೆ ಕೊಡಗಿನಲ್ಲಿ ಪರಿಸ್ಹಿತಿ ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತಿದೆ ಬಿಹಾರದ ವೈಶಾಲಿ ಜಿಲ್ಲೆಯಲ್ಲಿ ಇಬ್ಬರು ಕುಖ್ಯಾತ ನಕ್ಲಲರು ಪೊಲೀಸರಿಗೆ ಶರಣಾಗಿದ್ದಾರೆ ಅವರು ಹೊಂದಿದ್ದ ಶಸ್ತಾಸ್ತ್ರ ಮದ್ದುಗುಂಡುಗಳನ್ನು ಪೊಲೀರಸರಿಗೆ ಒಪ್ಪಿಸಿದ್ದಾರೆ ಅಮರ್ನಾಥ್ ಸಾಹ್ನಿ ಮತ್ತು ರಾಖೇಶ್ ಸಾಹ್ನಿ ಅವರೇ ಶರಣಾದ ನಕ್ಷಲರಾಗಿದ್ದು ಇವರಿಭ್ಗರ ವಿರುದ್ದ ಹತ್ತಾರು ಪ್ರಕರಣಗಳು ದಾಖಲಾಗಿವೆ ಸರ್ಕಾರದ ನಿಯಮಾವಳಗಳ ಪ್ರಕಾರ ಶರಣಾದ ನಕ್ಲಲರಿಗೆ ಪುನರ್ ವಸತಿ ಕಲ್ಪಿಸಲಾಗುವುದು ಎಂದು ನಕ್ಲಲ್ ಕಾರ್ಯಾಚರಣೆಯ ಐ ಜಿ ತಿಳಿಸಿದ್ದಾರೆ ಈ ಮಧ್ಯೆ ನಕ್ಷಲರು ಹಿಂಸೆ ತೊರೆದು ಸಮಾಜ ಮುಖ್ಯವಾಹಿನಿಗೆ ಮರಳ ಬೇಕು ಎಂದು ಡಿ ಜಿ ಪಿ ಗುಪ್ತೇಶ್ವರ್ ಪಾಂಡೆ ಮನವಿ ಮಾಡಿದ್ದಾರೆ ಕಾಮನ್ವೆಲ್ತ್ ತ್ರೀಡಾಕೂಟದ ಸ್ವರ್ಣ ಪದಕ ವಿಜೇತ ಕುಸ್ತಿಪಟು ಬಬಿತಾ ಪೊಗಟ್ ಮತ್ತು ಆಕೆಯ ತಂದೆ ಮಹಾವೀರ್ ಸಿಂಗ್ ಪೊಗಟ್ ಅವರು ದೆಹಲಿಯಲ್ಲಿಂದು ಸಂಜೆ ಬಿಜೆಪಿ ಸೇರ್ಪಡೆಯಾದರು ಕೇಂದ್ರ ಯುವಜನ ಮತ್ತು ಕ್ರೀಡಾ ಸಚಿವ ಕಿರೇನ್ ರಿಜಿಜು ಹರಿಯಾಣ ಬಿಜೆಪಿ ಉಸ್ತುವಾರಿ ಹೊತ್ತಿರುವ ಪಕ್ಷದ ಪ್ರದಾನ ಕಾರ್ಯದರ್ತಿ ಅನಿಲ್ ಜೈನ್ ಉಪಸ್ತಿತರಿದ್ದರು ನಂತರ ಬಬಿತಾ ಪೊಗಟ್ ಮತ್ತು ಮಹಾವೀರ್ ಸಿಂಗ್ ಪೊಗಟ್ ಅವರು ಬಿಜೆಪಿ ಕಾರ್ಯಕಾರಿ ಅಧ್ಯಕ್ಷ ಜೆ

ನಡ್ಡಾ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು

ರಾಷ್ಷೀಯ ಅಭಿವೃದ್ದಿ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರಕ್ಕೆ ಅಮೋಫ ಕೊಡುಗೆ ನೀಡಿದ ಯುವ ಸಮುದಾಯ ಮತ್ತು ಸಂಘ ಸಂಸ್ವೆಗಳನ್ನು ಗುರುತಿಸಿ ಪ್ರತಿ ವರ್ಷ ಈ ಪ್ರತಿಷ್ಠಿತ ಪ್ರಶಸ್ತಿ ನೀಡಲಾಗುತ್ತದೆ ಯುವ ಜನಾಂಗದ ಸ್ನಂತ ಸಾಮರ್ಥ್ಯವನ್ನು ಬಲಪಡಿಸಿ ಅವರನ್ನು ಉತ್ತಮ ನಾಗರಿಕರಾಗಿ ರೂಪಿಸುವ ಜತೆಗೆ ಸಮುದಾಯದೆಡೆಗೆ ಅವರ ಜವಾಬ್ದಾರಿಯನ್ನು ಪ್ರೋತ್ಲಾಹಿಸುವ ಗುರಿಯೊಂದಿಗೆ ಈ ಪ್ರಶಸ್ತಿ ನೀಡಲಾಗುತ್ತಿದೆ

ಭಾರತದಲ್ಲಿ ಯುವ ಸಮುದಾಯದ ಪ್ರಮಾಣ ಬಹು ದೊಡ್ಡದಿದೆ ಅವರು ಸಂಘಟತರಾಗಿ ಕೆಲಸ ಮಾಡಿದರೆ ದೇಶವು ಉನ್ನತ ಎತ್ತರಕ್ಕೆ ಸಾಧನೆ ಮಾಡಲು ಸಾಧ್ಯವಿದೆ ಎಂದರು ಕಾರ್ಯಕ್ರಮದಲ್ಲಿ ಸಚಿವರು ಭಾರತದ ಯುವಕರ ಕಣ್ಣೋಟದಲ್ಲಿ ಚೀನಾ ಹೆಸರಿನ ಛಾಯಾಚಿತ್ರ ವಸ್ತು ಪ್ರದರ್ಶನ ಉದ್ವಾಟಿಸಿದರು